ವಾರ್ತೆಗಳ ವಿವರ ಮಹಾಮಾರಿ ಕೊರೋನಾ ವಿರುದ್ದ ಹೋರಾಡಲು ದೇಶದ ಜನತೆಯ ಸಹಕಾರ ಕೋರಿರುವ ಪ್ರಧಾನ ಮಂತ್ರಿ ನರೇಂದ್ರ ಮೋದಿ ಲಾಕ್ ಡೌನ್ ಜಾರಿ ಮಾಡುವುದು ಕೊನೆಯ ಅಸ್ತವಾಗಲಿ ಎಂದು ರಾಜ್ಯಗಳಿಗೆ ಸಲಹೆ ನೀಡಿದ್ದಾರೆ

ದೇಶದಲ್ಲಿ ಕೊರೋನಾ ಅಲೆ ಹೆಚ್ಚಾಗಿದ್ದು ಸೋಂಕಿನಿಂದ ಹಲವಾರು ಕುಟುಂಬಗಳ ಸದಸ್ವರು ಮೃತಪಟ್ಟದ್ದು ಆ ದುಃಖದಲ್ಲಿ ನಾನೂ ಒಬ್ಬ ಕುಟುಂಬ ಸದಸ್ಯನಾಗಿ ಭಾಗಿಯಾಗಿದ್ದೇನೆ ಎಂದರು ಜನರ ಆರೋಗ್ಡ ರಕ್ಷಣೆಗೆ ವೈದ್ಯರು ಮತ್ತು ಆರೋಗ್ಯ ಸಿಬ್ಬಂದಿ ಹಗಲಿರುಳು ಶ್ರಮಿಸುತ್ತಿದ್ದಾರೆ ಈಗಾಗಲೇ ದೇಶದಲ್ಲಿ ತಯಾರಿಸಲಾದ ಎರಡು ಸ್ವದೇಶಿ ಲಸಿಕೆಗಳನ್ನು ತ್ವರಿತವಾಗಿ ಸೋಂಕಿತರಿಗೆ ನೀಡಲಾಗುತ್ತಿದೆ ಇನ್ನೂ ಹಲವು ಲಸಿಕೆಗಳ ಉತ್ಪಾದನೆ ಪ್ರಗತಿಯಲ್ಲಿದ್ದು ಸರ್ಕಾರದ ಅನುಮೋದನೆಗಾಗಿ ಕಾದಿವೆ ಎಂದರು ಕೆಲವು ದಿನಗಳ ಹಿಂದೆ ತೆಗೆದುಕೊಂಡ ನಿರ್ಧಾರಗಳು ಕೋವಿಡ್ ಪರಿಸ್ಟಿತಿಯನ್ನು ಸುಧಾರಿಸುವ ವಿಶ್ವಾಸ ಮೂಡಿದೆ

ಬೇಡಿಕೆಗೆ ತಕ್ಕಂತೆ ಲಸಿಕೆ ಮತ್ತಿತರ ಅಗತ್ಯಗಳನ್ನು ಪೂರೈಕೆ ಮಾಡಲಾಗುತ್ತಿದೆ ನಮ್ಮ ಬಾಸಗಿ ಕ್ಷೇತ್ರವು ನಾವೀನ್ಯತೆ ಹಾಗೂ ಕಠಿಣ ಪರಿಶ್ರಮವನ್ನು ಹೋಷಿಸುವಲ್ಲಿ ಜೊತೆಯಾಗಿದೆ

ಕೋವಿಡ್ ಲಸಿಕಾ ಉತ್ಪಾದನಾ ಕಂಪನಿಗಳೊಂದಿಗೆ ನಿನ್ನೆ ಅವರು ವೀಡಿಯೊ ಕಾನ್ಫರೆನ್ಸ್ ಮೂಲಕ ಮಾತುಕತೆ ನಡೆಸಿದರು

ಕೋವಿಡ್ ನಿಯಂತ್ರಣಕ್ಕೆ ಕಠಣ ಕ್ರಮ ಕೈಗೊಳ್ಳಲು ನಿರ್ಧರಿಸಿರುವ ಸರ್ಕಾರ ರಾಜ್ಯಾದ್ಯಂತ ನೈಟ್ ಕರ್ಫ್ಯೂ ವಾರಾಂತ್ಯದ ಕರ್ಫ್ಯೂ ಸೇರಿದಂತೆ ಹಲವು ನಿರ್ಬಂಧಗಳನ್ನು ಘೋಷಿಸಿದೆ ಈ ಸಂಬಂಧ ಮುಖ್ಯ ಕಾರ್ಯದರ್ಶಿ ಪಿ ರವಿಕುಮಾರ್ ಪರಿಷ್ಣತ ಮಾರ್ಗಸೂಚಿ ಹೊರಡಿಸಿದ್ದಾರೆ

ರಾಜ್ಯದಲ್ಲಿ ಕೋವಿಡ್ ಪರಡುವಿಕೆ ತಡೆಯುವ ಸಂಬಂಧ ರಾಜ್ಯಪಾಲರ ಅಧ್ಯಕ್ಷತೆಯಲ್ಲಿ ನಿನ್ನೆ ಸರ್ವಪಕ್ಷ ಸಭೆ ನಡೆಯಿತು ಈ ಸಭೆಯ ನಂತರ ಸರ್ಕಾರ ಮಾರ್ಗಸೂಚಿ ಹೊರಡಿಸಿದೆ ಎಂಟು ನಗರಗಳಿಗೆ ಸೀಮಿತವಾಗಿದ್ದ ನೈಟ್ ಕರ್ಫ್ಯೂವನ್ನು ಇಡೀ ರಾಜ್ವಕ್ಕೆ ವಿಸ್ತರಿಸಲಾಗಿದ್ದು ಜೊತೆಗೆ ವಾರಾಂತ್ಯ ಕರ್ಫ್ಯೂ ಮೂಲಕ ಅರೆ ಲಾಕ್ಡೌನ್ ಕೂಡ ಫೋಷಿಸಿದೆ ಕಠಣ ವಾರಾಂತ್ವ ಬಂದ್ ನೈಟ್ ಕರ್ಫ್ಯೂ ಅವಧಿ ವಿಸ್ತರಣೆ ಧಾರ್ಮಿಕ ಕೇಂದ್ರಗಳಿಗೆ ಸಾರ್ವಜನಿಕ ಪ್ರವೇಶ ನಿರ್ಬಂಧ ಸಭೆ ಸಮಾರಂಭಗಳಿಗೆ ಅವಕಾಶ ನಿರಾಕರಣೆಯನ್ನೊಳಗೊಂಡ ಕೊರೋನಾ ನಿರ್ವಹಣೆ ಮಾರ್ಗಸೂಚಿಯನ್ವಯ ಶಾಲಾ ಕಾಲೇಜು ಕೋಚಿಂಗ್ ಸೆಂಟರ್ ತರಬೇತಿ ಕೇಂದ್ರಗಳು ಬಂದ್ ಆಗಲಿವೆ ಚಿತ್ರಮಂದಿರ ಶಾಪಿಂಗ್ ಮಾಲ್ ಜಿಮ್ ಸ್ವಾ ಕ್ರೀಡಾ ಸಂಕೀರ್ಣ ಅಮ್ಯೂಸ್ಮೆಂಟ್ ಪಾರ್ಕ್ ಸಭಾಂಗಣ ಅಸೆಂಬ್ಲ ಹಾಲ್ಗೆ ಬೀಗ ಎಲ್ಲ ಬಗೆಯ ಧಾರ್ಮಿಕ ಸ್ವಳಗಳಿಗೆ ಪ್ರವೇಶ ನಿಷೇಧ ಆದರೆ ದೈನಂದಿನ ಪೂಜಾ ಕೈಂಕರ್ಯಕ್ಕೆ ತಡೆ ಇಲ್ಲ ಹೊಟೇಲ್ ರೆಸ್ಲೊರೆಂಟ್ಗಳಲ್ಲಿ ಪಾರ್ಸೆಲ್ಗೆ ಮಾತ್ರ ಅವಕಾಶ ಲಿಕ್ಕರ್ ಶಾಪ್ ಬಾರ್ ಮತ್ತು ರೆಸ್ಟೊರೆಂಟ್ಗೂ ಇದೇ ನಿಯಮ ಸಾಮಾಜಿಕ ರಾಜಕೀಯ ಕ್ರೀಡೆ ಮಸೋರಂಜನೆ ಶೈಕ್ಷಣಿಕ ಸಾಂಸ್ಕತಿಕ ಧಾರ್ಮಿಕ ಹಾಗೂ ಇತರ ಕಾರ್ಯತ್ರಮಗಳಿಗೆ ನಿಷೇಧ ಕೋವಿಡ್ ಸುರಕ್ಷಾ ನಿಯಗಳೊಂದಿಗೆ ಎಲ್ಲ ಬಗೆಯ ನಿರ್ಮಾಣ ದುರಸ್ತಿ ಚಟುವಟಿಕೆಗೆ ಅನುಮತಿ ಮುಂಗಾರು ಪೂರ್ವ ಕೃಷಿ ಚಟುವಟಿಕೆಗೂ ನಿರ್ಬಂಧವಿಲ್ಲ ಎಲ್ಲ ಬಗೆಯ ಕೈಗಾರಿಕೆಗಳು ಸಂಸೈಗಳು ಉತ್ಪಾದನಾ ಫಟಕಗಳು ಕಾರ್ಯ ನಿರ್ವಹಿಸಬಹುದು ಸಿಬ್ಬಂದಿ ಓಡಾಟಕ್ಕೆ ಸಂಸ್ಥೆಗಳಿಂದ ಪಡೆದುಕೊಂಡ ಐ ಡಿ ಕಾರ್ಡ್ ತೋರಿಸುವುದು ಕಡ್ಡಾಯ ಪಡಿತರ ಅಂಗಡಿ ಹಾಗೂ ದಿನಸಿ ಪಣ್ಣ ತರಕಾರಿ ಹಾಲಿನ ಬೂತ್ ಮೀನು ಮಾಂಸ ಪಶು ಅಂಗಡಿಗಳ ಸೇವೆ ಅಬಾಧಿತ ಮೈದಾನ ಇಲ್ಲವೇ ತೆರೆದ ಪ್ರದೇಶದಲ್ಲಿ ಮಾತ್ರ ಸಗಟು ತರಕಾರಿದಣ್ಣುಹೂವಿನ ವ್ಹಾಪಾರ ನಡೆಸಲು ಅನುಮತಿ ಕಟ್ಟಡದಲ್ಲಿ ನಡೆಸುವಂತಿಲ್ಲ ಬ್ಯಾಂಕ್ ವಿಮಾ ಕಚೇರಿ ಎಟಿಎಂ ಮುದ್ರಣ ಮತ್ತು ಎಲೆಕ್ಟಾನಿಕ್ ಮಾಧ್ವಮ ಷೇರು ವಿನಿಮಯ ಸೇವಾ ಕೇಂದ್ರಗಳಿಗೆ ಅವಕಾಶ

ಸುರೇಶ್ಕುಮಾರ್ ತಿಳಿಸಿದ್ದಾರೆ

ಈವರೆಗೆ ಪೂರೈಸಿದ ಪಠ್ಯವಸ್ತು ಸಾಮರ್ಥ್ಯ ಕಲಿಕಾ ಫಲಗಳ ಸಾಧನೆ ಮತ್ತು ಕೊರತೆಗಳನ್ನು ಶಾಲಾ ಹಂತದಲ್ಲಿ ಸಿ

ಎ ನಿಯಮಗಳಂತೆ ವಿಶ್ಲೇಷಿಸಿ ಪ್ರಗತಿ ಪಥದಲ್ಲಿ ದಾಖಲಿಸಲಾಗುತ್ತದೆ

ಕರ್ನಾಟಕ ಉದ್ಯೋಗ ಮಿತ್ರದ ಕಚೇರಿಯಲ್ಲಿ ನಿನ್ನೆ ವಿವಿಧ ಇಲಾಖೆ ಅಧಿಕಾರಿಗಳೊಂದಿಗೆ ಸಭೆ ನಡೆಸಿದ ಸಚಿವರು ಆಕ್ಲಿಜನ್ ಪೂರೈಕೆ ಸಮಸ್ತೆ ಆಗದಂತೆ ನಿಗಾವಹಿಸಲು ಇಲಾಖೆಗಳ ನಡುವೆ ಸಮನ್ವಯ ಸಾಧಿಸುವಂತೆ ನಿರ್ದೇಶನ ನೀಡಿದರು

ಇದೇ ಮಾದರಿಯಲ್ಲಿ ಕರ್ನಾಟಕದಲ್ಲೂ ಹೊಸ ಘಟಕಗಳ ಸ್ಯಾಪನೆಗೆ ಪರವಾನಗಿ ನೀಡಿ ಅಗತ್ಯ ಸೌಕರ್ಯ ಕಲ್ಪಿಸಲಾಗುವುದು ಎಂದರು

ಸೋಮಶೇಖರ್ ಹೇಳಿದ್ದಾರೆ ಮೈಸೂರಿನಲ್ಲಿ ನಿನ್ನೆ ಮಾತನಾಡಿದ ಅವರು ಕೊರೋನಾದಿಂದಾಗಿ ರೈತರು ಸಂಕಷ್ಸಕ್ಷೇಡಾಗಿದ್ದಾರೆ

ರೈತರು ಬೆಳೆದ ಬೆಳೆಗಳಿಗೆ ಉತ್ತಮ ಬೆಲೆ ಸಿಗದೇಕೆಂಬ ಉದ್ದೇಶದಿಂದ ಎ ಪಿ ಎಂ ಸಿ ಕಾಯ್ದೆಗೆ ತಿದ್ದುಪಡಿ ತರಲಾಗಿದೆ